ಉತ್ತಮ ಆರೋಗ್ಲ ಸೌಲಭ್ಯ ನೀಡಲು ಶ್ರೀನಗರದಲ್ಲಿ ಟೆಲಿಮೆಡಿಸನ್ ಸೇವೆ ಆರಂಭಿಸಲು ಮುಂದಾದ ಜಮ್ನು ಮತ್ತು ಕಾಶ್ಮೀರ ಸರ್ಕಾರ

ಮಹಾರಾಷ್ಟ ರಾಜ್ಯ ವಿಧಾನಸಭಾ ಚುನಾವಣೆಯ ಪ್ರಚಾರ ರೋಚಕ ಘಟ್ಟ ತಲುಪಿದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜಲಗಾಂವ್ನಲ್ಲಿ ಇದೀಗ ಚುನಾವಣಾ ರ್ಯಾಲಿಯನ್ನು ಉದ್ದೇಶಿಸಿ ಭಾಷಣ ಮಾಡುತ್ತಿದ್ದಾರೆ ಮಧ್ಯಾಹ್ನ ಸಕೋಲಿಯಲ್ಲಿ ಸಾರ್ವಜನಿಕ ರ್ಕಾಲಿಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವಿಸ್ ಸರಕಾರದ ಉತ್ತಮ ಕೆಲಸದ ಆಧಾರದ ಮೇಲೆ ಎನ್ಡಿಎ ಜನರ ಬಳಿಗೆ ಹೋಗುತ್ತಿದೆ ಎಂದು ಪ್ರಧಾನಮಂತ್ರಿ ಟ್ವೀಟ್ ಮಾಡಿದ್ದಾರೆ ಕೇಂದ್ರ ಗೃಹ ಸಚಿವರೂ ಆಗಿರುವ ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ಅಮಿತ್ ಶಾ ಕೂಡ ಇಂದು ಮಹಾರಾಷ್ಟ ರಾಜ್ಞದಲ್ಲಿ ಹಲವಾರು ಸಾರ್ವಜನಿಕ ಸಭೆಗಳಲ್ಲಿ ಭಾಗವಹಿಸಿ ತಮ್ಮ ಪಕ್ಷದ ಅಭ್ಯರ್ಥಿಗಳ ಪರ ಬಿರುಸಿನ ಪ್ರಚಾರ ನಡೆಸಲಿದ್ದಾರೆ ಇನ್ನು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಸಹ ಮುಂದ್ವೆನ ಧರವಿಯಲ್ಲಿ ಸಾರ್ವಜನಿಕ ಸಭೆ ಉದ್ದೇಶಿಸಿ ಭಾಷಣ ಮಾಡಲಿದ್ದಾರೆ

ಹರಿಯಾಣದಲ್ಲಿ ವಿಧಾನಸಭಾ ಚುನಾವಣೆ ಶ್ರಚಾರ ಕಾರ್ಯ ಬಿರುಸಿನಿಂದ ನಡೆದಿದೆ ರಾಜ್ಯಾದ್ಯಂತ ವಿವಿಧ ರಾಜಕೀಯ ಪಕ್ಷಗಳ ಸ್ಟಾರ್ ಪ್ರಚಾರಕರುಗಳು ಮತದಾರರನ್ನು ಓಲೈಸುವ ಕಾರ್ಯದಲ್ಲಿ ತೊಡಗಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹರಿಯಾಣದಲ್ಲಿ ನಾಳೆ ಚುನಾವಣಾ ಪ್ರಚಾರ ಆರಂಭಿಸಲಿದ್ದಾರೆ ಫರಿದಾಬಾದ್ ಜಿಲ್ಲೆಯ ಬಲ್ಲಾಭಾಗರ್ನಲ್ಲಿ ಮೊದಲ ಚುನಾವಣಾ ರ್ನಾಲಿಯನ್ನುದ್ದೇತಿಸಿ ಭಾಷಣ ಮಾಡಲಿದ್ದಾರೆ ಕಾಂಗ್ರೆಸ್ ಮುಖಂಡ ರಾಹುಲ್ ಗಾಂಧಿ ಕೂಡ ನಾಳೆ ನೂಹ್ನಲ್ಲಿ ಪ್ರಚಾರ ರ್ವಾಲಿಯಲ್ಲಿ ಪಾಲ್ಗೊಳ್ಳಲಿದ್ದಾರೆ

ಬಿಜೆಪಿ ರಾಷ್ಷೀಯ ಕಾರ್ಯಾಧ್ಯಕ್ಷ ಜೆ

ನಡ್ಡಾ ಹಾಗೂ ಹರಿಯಾಣ ಮುಖ್ಯಮಂತ್ರಿ ಮನೋಹರ್ ಲಾಲ್ ಹಾಗೂ ಪಕ್ಷದ ಉಸ್ತುವಾರಿ ನರೇಂದ್ರ ಸಿಂಗ್ ತೋಮರ್ ಅನಿಲ್ ಜೈನ್ ಕೇಂದ್ರ ಸಚಿವ ರತನಲಾಲ್ ಕಟಾರಿಯಾ ಹರಿಯಾಣ ಬಿಜೆಪಿ ಅಧ್ಯಕ್ಷ ಸುಭಾಷ್ ಬರಾಲ ಹರಿಯಾಣದ ಮಂತ್ರಿಗಳಾದ ಓಂ ಪ್ರಕಾಶ್ ಧನಕಾರ್ ಮತ್ತು ಅನಿಲ್ ವಿಜ್ ಚುನಾವಣಾ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದರು

ರಾಜ್ಙಗಳ ನಡುವೆ ಜನತೆ ಪರಸ್ಪರರ ಸಂಸ್ಟತಿಯ ಅರಿವನ್ನು ವೃದ್ಧಿಸಿ ವಿನಿಮಯ ಮಾಡಿಕೊಳ್ಳುವುದು ಈ ಕಾರ್ಯಕ್ರಮದ ಗುರಿಯಾಗಿದೆ ಮಾಮಲ್ಲಪುರಂನಿಂದ ಹಿಂದಿರುಗಿದ ಬಳಿಕ ಏಕ ಭಾರತ್ ಶ್ರೇಷ್ಠ ಭಾರತ್ ಅಭಿಯಾನ ಕುರಿತು ಚರ್ಚಿಸುವ ಸಭೆಯ ಅಧ್ಯಕ್ಷತೆ ವಹಿಸುವುದು ಸೇರಿದಂತೆ ದೆಹಲಿಯಲ್ಲಿ ಮೋದಿ ಅವರು ಹಲವಾರು ಕಾರ್ಯಕ್ರಮಗಳನ್ನು ಹೊಂದಿದ್ದರು ಎಂದು ಪ್ರಧಾನ ಮಂತ್ರಿ ಕಜೇರಿ ಟ್ವೀಟ್ ಮಾಡಿದೆ ಏಕ ಭಾರತ್ ಶ್ರೇಷ್ಠ ಭಾರತ್ ಪ್ರಧಾನ ಮಂತ್ರಿಯವರ ವೈಯಕ್ತಿಕ ಪ್ರಯತ್ನವಾಗಿದ್ದು ಇದು ಭಾರತದ ವ್ಯೆವಿದ್ಯತೆಯನ್ನು ಬಿಂಬಿಸುವುದು ಹಾಗೂ ರಾಷ್ಷೀಯ ಸಮಗ್ರತೆಯನ್ನು ಉತ್ತೇಜಿಸುವುದು ಮಹತ್ವದ ವಿಚಾರಗಳಲ್ಲಿ ಸಮಗ್ರ ರಾಷ್ಟೀಯ ದೃಷ್ಟಿ ಕೋನವನ್ನು ಮೂಡಿಸುವುದು ಹಾಗೂ ಭಾರತದ ಸ್ಪಂದನಾತ್ಮಕ ಪ್ರಾದೇಶಿಕ ಸಂಸ್ಕೃತಿಯನ್ನು ಪ್ರೋತ್ಸಾಹಿಸುವುದು ಈ ಯೋಜನೆಯ ಗುರಿಯಾಗಿದೆ

ಸಿಯೇರಾ ಲೆನೋನದ ಉಪರಾಷ್ಟಪತಿ ಡಾ ಮೊಹಮ್ಮದ್ ಜುಲ್ದೇ ಜಲ್ಲೋಹ್ ಮತ್ತು ಭಾರತೀಯ ಹೈ ಕಮೀಷನರ್ ಬಿರೇಂದ್ರ ಸಿಂಗ್ ಯಾದವ್ ನಿನ್ನೆ ಅಲ್ಲಿನ ವಿಮಾನ ನಿಲ್ದಾಣದಲ್ಲಿ ಉಪರಾಷ್ಷಪತಿ ಎಂ

ಸಿಯೇರಾ ಲೆನೋನ ಅಧ್ಯಕ್ಷ ಜುಲಿಯಸ್ ಮಾಡಾ ಓನೆ ಬಯೋ ಅವರೊಂದಿಗೆ ಉಪರಾಷ್ಟಪತಿ ವೆಂಕಯ್ಯನಾಯ್ಡು ವಿಸ್ತೃತ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ ಇತ್ತೀಚಿನ ಜಾಗತಿಕ ಹಿಂಜರಿತದ ನಡುವೆಯೂ ಭಾರತ ಅತಿವೇಗವಾಗಿ ಬೆಳವಣಿಗೆ ಹೊಂದುತ್ತಿರುವ ಆರ್ಥಿಕತೆಯ ರಾಪ್ಟವಾಗಿದೆ ಎಂದು ವಿಶ್ವಬ್ಕಾಂಕ್ನ ದಕ್ಷಿಣ ಏಷ್ಯಾ ಮುಖ್ಯ ಆರ್ಥಿಕ ತಜ್ಞ ಹ್ಯಾನ್ಸ್ ಟಮ್ಮರ್ ಹೇಳಿದ್ದಾರೆ ವಾಷಿಂಗ್ಟನ್ನಲ್ಲಿ ಪಿಟಿಐ ಸುದ್ವಿಸಂಸ್ವೆಯೊಂದಿಗೆ ಮಾತನಾಡಿದ ಅವರು ವಿಶ್ವದ ಹಲವಾರು ರಾಷ್ಷಗಳಗಿಂತ ಭಾರತದ ಬೆಳವಣಿಗೆ ದರ ಹೆಚ್ಚನದಾಗಿದೆ ಎಂದು ಅವರು ಹೇಳಿದ್ದಾರೆ

ಅವರ ಪ್ರಕಾರ ಹಿಂಜರಿತಕ್ಕೆ ಪ್ರಮುಖವಾಗಿ ಹೂಡಿಕೆದಾರರ ಭಾವನಾತ್ಮಕ ಸಂಬಂಧ ಕಾರಣವಾಗಿದೆ ವಿಶ್ವದಲ್ಲಿನ ಅನಿಶ್ಚಿತತೆ ಹಿನ್ನೆಲೆಯಲ್ಲಿ ಎಲ್ಲೆಡೆಯೂ ಹೂಡಿಕೆದಾರರು ಆತಂಕಕ್ಕೊಳಗಾಗಿದ್ದಾರೆ ಎಂದು ಅವರು ಅಭಿಪ್ರಾಯಪಟ್ಟದ್ದಾರೆ

ಈ ಉದ್ವೇಶಿತ ಸೇವೆಯಲ್ಲಿ ಶ್ರೀನಗರ ಜಿಲ್ಲೆಯಲ್ಲಿನ ಎಲ್ಲಾ ವೈದ್ಯಕೀಯ ಸಂಸ್ಥೆಗಳನ್ನು ಉಪಗ್ರಹ ಆಧಾರಿತ ವಾಹಿನಿಗಳ ಮೂಲಕ ಸಂಪರ್ಕಿಸಲಾಗುತ್ತಿದೆ ಈ ಕುರಿತು ಹೇಳಿಕೆ ನೀಡಿರುವ ರಾಜ್ಯ ಸರ್ಕಾರ ಈಗಾಗಲೇ ಕೆಲ ನಿಗದಿತ ಸಂಸ್ಟೆಗಳು ಟೆಲಿಮೆಡಿಷನ್ ಸೇವೆಗಳನ್ನು ಆರಂಭಿಸಿವೆ ಶ್ರೀನಗರ ಸ್ನಾರ್ಟ್ ಸಿಟಿ ಯೋಜನೆಯ ಭಾಗವಾಗಿ ಯೋಜನೆಯಲ್ಲಿ ಹಾಲಿ ಇರುವ ಸೇವೆಗಳನ್ನು ಷೇರ್ ಐ ಕಾಶ್ಮೀರ್ ವೈದ್ಯಕೀಯ ಸೇವೆಗಳ ಸಂಸ್ಥೆ ಮತ್ತು ಸರ್ಕಾರಿ ವೈದ್ಯಕೀಯ ಕಾಲೇಜು ಶ್ರೀನಗರ ಹಾಗೂ ಇತರ ಆಸ್ಪತ್ತೆಗಳಲ್ಲಿ ಮೇಲ್ದರ್ಜೆಗೆ ಏರಿಸಲಾಗಿದೆ ಎಂದು ಸರ್ಕಾರ ತಿಳಿಸಿದೆ

ಇಲ್ಲಿ ತಮ್ಮ ವಾಸ್ತವ್ಲದ ವೇಳೆ ಅವರು ದ್ವಿಪಕ್ಷೀಯ ಆರ್ಥಿಕ ಮತ್ತು ರಾಜಕೀಯ ಸಹಕಾರವನ್ನು ಉತ್ತೇಜಿಸಲು ಭಾರತದ ಪ್ರಮುಖ ನಾಯಕರೊಂದಿಗೆ ಸಭೆಗಳನ್ನು ನಡೆಸಲಿದ್ದಾರೆ

ರಾಷ್ಷಪತಿ ರಾಮನಾಥ್ ಕೋವಿಂದ್ ಅವರ ಆಮಂತ್ರಣದ ಮೇರೆಗೆ ದೊರೆ ವಿಲ್ಲೆಂ ಅಲೆಗ್ವಾಂಡರ್ ಹಾಗೂ ಅವರ ಪತ್ನಿ ರಾಣಿ ಮಾಕ್ಷಿಮಾ ಈ ಭೇಟ ನೀಡುತ್ತಿದ್ದಾರೆ ಎಂದು ವಿದೇಶಾಂಗ ವ್ಲವಹಾರಗಳ ಸಚಿವಾಲಯ ತಿಳಿಸಿದೆ

ಇಂದು ವಾಲ್ಮೀಕಿ ಜಯಂತಿ

ಭಾರತದ ಐತಿಹಾಸಿಕ ಪ್ರಯಾಣದಲ್ಲಿ ಮಹರ್ಷಿ ವಾಲ್ಕೀಕಿರವರ ಮಹತ್ತರ ಚಿಂತನೆಗಳು ಬಹು ಪ್ರಭಾವ ಬೀರಿವೆ ಸಂಸ್ಟತಿ ಹಾಗೂ ಸಂಪ್ರದಾಯಗಳನ್ನು ಮತ್ತಷ್ಟು ಉತ್ತಷ್ಟಗೊಳಿಸಿವೆ ಎಂದು ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಟ್ಟೀಟ್ ಮಾಡಿದ್ದಾರೆ ಸಾಮಾಜಿಕ ನ್ಯಾಯದ ಆಧಾರ ಸ್ತಂಭವಾಗಿರುವ ಮಹರ್ಷ ವಾಲ್ಮೀಕಿರವರ ಸಂದೇಶಗಳು ಪ್ರತಿಯೊಬ್ಲ ನಾಗರಿಕನಿಗೂ ಶ್ರೇರಕವಾಗಿದೆ ಎಂದು ಶ್ರಧಾನಮಂತ್ರಿ ಹೇಳಿದ್ದಾರೆ ಕರ್ನಾಟಕದ ವಿವಿಧೆಡೆ ವಾಲ್ಸೀಕಿ ಜಯಂತಿಯನ್ನು ತ್ರದ್ದಾ ಭಕ್ತಿಯಿಂದ ಆಚರಿಸಲಾಗುತ್ತಿದ್ದು

ನೆದರ್ಲ್ಲಾಂಡ್ನಲ್ಲಿ ನಡೆಯುತ್ತಿರುವ ಡಚ್ ಓಪನ್ ಸೂಪರ್ ಹಂಡ್ರೆಡ್ ಬ್ಲಾಡ್ಸಿಂಟನ್ ಟೂರ್ನಿಯಲ್ಲಿ ಭಾರತದ ಲಕ್ಷ್ಮ ಸೇನ್ ಮರುಷರ ಸಿಂಗಲ್ಸ್ ವಿಭಾಗದಲ್ಲಿ ಫೈನಲ್ ಪ್ರವೇಶಿಸಿದ್ದಾರೆ

ಇಂದು ನಡೆಯಲಿರುವ ಫೈನಲ್ ಪಂದ್ಯದಲ್ಲಿ ಲಕ್ಷ್ಯ ಸೇನ್ ಅವರು ಜಪಾನ್ನ ಯೂಸುಕೆ ಓನೊಡೆರಾ ವಿರುದ್ಧ ಪ್ರಶಸ್ತಿಗಾಗಿ ಸೆಣಸಲಿದ್ದಾರೆ ನವದೆಹಲಿಯಲ್ಲಿನ ಇಂಡಿಯಾ ಗೇಟ್ ಹುಲ್ಲು ಹಾಸಿನಲ್ಲಿ ನಿನ್ನೆ ಕೇಂದ್ರ ಗ್ರಾಮೀಣ ಅಭಿವೃದ್ಧಿ ಸಚಿವೆ ಸಾದ್ವಿ ನಿರಂಜನ ಜ್ಲೋತಿ ಸಾರಸ್ ಅಜೀವಿಕ ಮೇಳಕ್ಕೆ ಚಾಲನೆ ನೀಡಿದರು